ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರಿಂದ ನಾಡಿದ್ದು

ತ್ವರಿತ ಇ ಪ್ಲಾನ್ ಕಾರ್ಡ್ ವಿತರಣಾ ಮ್ಲವಸ್ಥೆಗೆ ಚಾಲನೆ

ರೈಲ್ವೆ ಪ್ರಯಾಣದ ವೇಳೆ ಅನಾರೋಗ್ಯ ಸಮಸ್ಥೆಗಳಿಂದಾಗಿ ಸಾವಿನ ದುರದೃಷ್ವಕರ ಘಟನೆಗಳು ವರದಿಯಾಗಿರುವ ಹಿನ್ನೆಲೆಯಲ್ಲಿ ರೈಲ್ವೆ ಈ ಮನವಿ ಮನವಿ ಮಾಡಿಕೊಂಡಿದೆ ವಲಸೆ ಕಾರ್ಮಿಕರು ತಮ್ಮ ತವರು ರಾಜ್ಯಗಳಿಗೆ ತೆರಳಲು ಸಾಧ್ಯವಾಗುವಂತೆ ದೇಶಾದ್ಯಂತ ರೈಲ್ವೆ ತ್ರಮಿಕ್ ರೈಲುಗಳ ದಿನನಿತ್ಯ ಕಾರ್ಯಾಚರಣೆ ನಡೆಸುತ್ತಿದೆ ಈ ಸೌಲಭ್ಯವನ್ನು ಆರೋಗ್ಯ ಸಮಸ್ಯ ಹೊಂದಿರುವವರು ಬಳಸಿಕೊಳ್ಳುತ್ತಿದ್ದು

ವಿಜಯ ರಾಘವನ್ ಹೇಳಿದ್ದಾರೆ ದೆಹಲಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಕೊರೊನಾ ವಿರುದ್ಧ ಲಸಿಕೆ ವಿನ್ಯಾಸಗೊಳಿಸುವಲ್ಲಿ ಎದುರಾಗಿರುವ ಸವಾಲುಗಳನ್ನು ಅವರು ವಿವರಿಸಿದ್ದಾರೆ

ಕೊರೊನಾಗೆ ಹೊಸ ದಿಷಧ ಕಂಡುಹಿಡಿಯುವುದು ಅತ್ಯಂತ ದೊಡ್ಡ ಹಾಗೂ ಅತಿ ಮುಖ್ಯವಾದ ಸವಾಲಾಗಿದೆ ಇದಕ್ಕಾಗಿ ಬೇಕಾಗಿರುವ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ವಿಜಯ ರಾಫವನ್ ತಿಳಿಬಿದರು ನೀತಿ ಆಯೋಗದ ಸದಸ್ಯ ಡಾ ವಿ

ಪೌಲ್ ಮಾತನಾಡಿ ಕೊರೊನಾ ವಿರುದ್ಧ ಹೋರಾಟದಲ್ಲಿ ನಾವು ಜಯಗಳಿಸಬೇಕಾದರೆ ದಿಷಧ ಲಸಿಕೆಯನ್ನು ಕಂಡುಹಿಡಿಯಲೇಬೇಕಾಗಿದೆ ಎಂದು ತಿಳಿಸಿದರು

ಈ ಸಾಲಿನ ಕೇಂದ್ರದ ಬಜೆಟ್ನಲ್ಲಿ ಫೋಷಿಸಿದಂತೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ತ್ವರಿತ ಇ ಪ್ಯಾನ್ ಕಾರ್ಡ್ ವಿತರಣಾ ವ್ಚವಸ್ಥೆಗೆ ಅಧಿಕೃತ ಚಾಲನೆ ನೀಡಿದರು ಇದರಿಂದ ಪ್ಯಾನ್ ಕಾರ್ಡ್ ಪಡೆಯುವ ಪ್ರಕ್ರಿಯೆ ಸುಲಭವಾಗಿದ್ದು ಆನ್ಲೈನ್ ಮೂಲಕ ಸಾರ್ವಜನಿಕರು ತ್ವರಿತವಾಗಿ ಇ ಪ್ಯಾನ್ ಕಾರ್ಡ್ ಪಡೆಯಬಹುದಾಗಿದೆ ದೃಢೀಕೃತ ಆಧಾರ್ ಸಂಪ್ಯೆ ಹಾಗೂ ಆಧಾರ್ನೊಂದಿಗೆ ನೋಂದಣಿಯಾಗಿರುವ ಮೊಬೈಲ್ ಸಂಖ್ಯೆ ಆಧಾರದಲ್ಲಿ ತ್ವರಿತವಾಗಿ ಇ ಪ್ಯಾನ್ ಸಂಖ್ಯೆಯನ್ನು ಆದಾಯ ತೆರಿಗೆ ಇಲಾಖೆ ಅರ್ಜೆದಾರರಿಗೆ ನಿಗದಿಪಡಿಸಲಿದೆ ಈ ಮೂಲಕ ಆದಾಯ ತೆರಿಗೆ ಇಲಾಖೆ ಡಿಜಿಟಲ್ ಇಂಡಿಯಾ ಅಭಿಯಾನವನ್ನು ಮತ್ತೊಂದು ಹಂತಕ್ಷೆ ವಿಸ್ತರಿಸಿದೆ ಪ್ಲಾನ್ ಸಂಚ್ಲೆಯ ನಿಗದಿ ಪ್ರಕ್ರಿಯೆ ಸಂಪೂರ್ಣ ಕಾಗದ ರಹಿತವಾಗಿರಲಿದ್ದು ಉಚಿತವಾಗಿ ಇ ಪ್ಲಾನ್ ಸಂಬ್ಲೆಯನ್ನು ವಿತರಿಸಲಾಗುವುದು ಎಂದು ಕೇಂದ್ರ ಆದಾಯ ತೆರಿಗೆ ಇಲಾಖೆ ತಿಳಿಸಿದೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಹಾಗೂ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಡುವೆ ಇತ್ತೀಚೆಗೆ ಯಾವುದೇ ಸಭೆ ನಡೆದಿಲ್ಲ ಎಂದು ಸರ್ಕಾರಿ ಮೂಲಗಳು ಇಂದು ಸ್ಪಷ್ಪಡಿಸಿವೆ ಚ್ಲೆನಾ ಹಾಗೂ ಭಾರತ ನಡುವೆ ಉಧ್ಲವವಾಗಿರುವ ಗಡಿ ವಿವಾದ ಸಂಬಂಧ ಪ್ರಧಾನಮಂತ್ರಿ ಮೋದಿ ಅವರೊಂದಿಗೆ ತಾವು ಮಾತುಕತೆ ನಡೆಸಿದ್ದಾಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಕೆ ನೀಡಿದ ನಂತರ ಈ ಸ್ಪಷ್ಟೀಕರಣ ನೀಡಲಾಗಿದೆ ಗಡಿವಿವಾದ ಇತ್ಸರ್ಥ ಪಡಿಸಲು ತಾವು ಮಧ್ಯಸ್ಥಿಕೆ ವಹಿಸುವುದಾಗಿ ಟ್ರಂಪ್ ಆಹ್ಲಾನವನ್ನು ಸಹ ನೀಡಿದ್ದರು

ಗುರುವಾರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ರಾಜತಾಂತ್ರಿಕ ಸಂಪರ್ಕಗಳು ಹಾಗೂ ಸ್ಥಾಪಿತ ವ್ಯವಸ್ಥೆಗಳ ಮೂಲಕ ಚೀನಾದೊಂದಿಗೆ ಭಾರತ ನೇರ ಸಂಪರ್ಕ ಸಾಧಿಸಿದೆ ಎಂದು ಸ್ಪಷ್ಟಪಡಿಸಿತು

ಭಾರತೀಯ ಸೇನೆಯ ಮೇಜರ್ ಸುಮನ್ ಗವಾನಿ ಹಾಗೂ ಜ್ರೆಜಿಲ್ನ ನೌಕಾಪಡೆಯ ಕಮ್ನಾಂಡರ್ ಕಾರ್ಲಾ ಮೋಂಟೇಯಾರೋ ಡೆ ಕ್ಲಾಸ್ನೋ ಅರೌಜೋ ಈ ಪ್ರಶಸ್ತಿಗೆ ಆಯ್ಲೆಯಾಗಿದ್ದಾರೆ ಮೇಜರ್ ಸುಮನ್ ಗವಾನಿ ದಕ್ಷಿಣ ಸುಡಾನ್ನಲ್ಲಿ ವಿಕ್ಷಸಂಸ್ಥೆ ಶಾಂತಿ ಪಾಲನಾ ದೂತರಾಗಿ ನೀಡಿದ ಅನುಪಮ ಸೇವೆಯನ್ನು ಪರಿಗಣಿಸಿ ಈ ಮರಸ್ತಾರಕ್ಕೆ ಆಯ್ಲೆ ಮಾಡಲಾಗಿದೆ ವಿಕ್ಷ ಶಾಂತಿ ಪಾಲನಾದಿನವಾದ ಇಂದು ಆನ್ಲೈನ್ ಮೂಲಕವೇ ವಿಶ್ವಸಂಸ್ಥೆ ಪ್ರಶಸ್ತಿ ವಿತರಣಾ ಸಮಾರಂಭ ಆಯೋಜಿಸಿದೆ ನಂತರ ವಿಕ್ವಸಂಸ್ಟೆ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಭಾಷಣ ಮಾಡಲಿದ್ದಾರೆ ರಾಜ್ಞಸಭಾ ಸದಸ್ದ ಎಂ ಪಿ ವಿರೇಂದ್ರ ಕುಮಾರ್ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತೀವ್ರ ಸಂತಾಪ ವ್ನಕ್ತಪಡಿಸಿದ್ದಾರೆ

ಪಿ ವಿರೇಂದ್ರ ಕುಮಾರ್ ಅತ್ನುತ್ತಮ ಸಂಸದೀಯ ಪಟುವಾಗಿದ್ದರು ಸದಾ ಬಡವರು ಹಾಗೂ ದೀನದಲಿತರ ಧ್ವನಿಯಾಗಿದ್ದರು ಎಂದು ಟ್ವೀಟ್ನಲ್ಲಿ ಸಂತಾಪ ವ್ಯಕ್ತಪಡಿಸಿದ್ದಾರೆ ದಿವಂಗತ ರಾಜ್ಯಸಭಾ ಸದಸ್ನರ ಕುಟುಂಬ ಹಾಗೂ ಅಭಿಮಾನಿಗಳಿಗೆ ಅವರು ಸಂತಾಪ ಸೂಚಿಸಿದ್ದಾರೆ ರಾಜ್ಞಸಭೆಯ ಹಾಲಿ ಸದಸ್ನ ಹಾಗೂ ಮಾಜಿ ಕೇಂದ್ರ ಸಚಿವ ಎಂ ಪಿ ವಿರೇಂದ್ರ ಕುಮಾರ್ ನಿಧನಕ್ಕೆ ಉಪರಾಷ್ಷಪತಿ ರಾಜ್ಞಸಭೆ ಸಭಾಪತಿಗಳೂ ಆಗಿರುವ ಎಂ

ವಿರೇಂದ್ರ ಕುಮಾರ್ ಬಹುಮುಖ ವ್ಯಕ್ತಿತ್ವದ ನಾಯಕರಾಗಿದ್ದರು ಪತ್ರಕರ್ತರ ಜೊತೆಗೆ ಅತ್ನುತ್ತಮ ಬರಹಗಾರರು ಆಗಿದ್ದರು

ಸಮುದ್ರದಲ್ಲಿ ಉಂಟಾಗಿದ್ದ ಚಂಡಮಾರುತದಿಂದ ಮುಂಗಾರು ಮಳೆಯ ಅಬ್ಲರ ಈಗಾಗಲೇ ಕೆಲವೆಡೆ ಅರಬ್ಲಿ ಆರಂಭವಾಗಿದೆ ಇದೀಗ ಮತ್ತೆ ನೈರುತ್ತ ಮಾರುತಗಳು ಕೇರಳ ತೀರದತ್ತ ಸಾಗಿವೆ ಹೀಗಾಗಿ ಮುಂಗಾರು ಐದು ದಿನಗಳ ಮುನ್ನವೇ ಅಪ್ಲಳಿಸುವ ಸಾಧ್ಯತೆ ಇದೆ

ಇದರಿಂದ ಮುಂಗಾರು ಮಳೆ ತರುವ ಮಾನ್ಸೂನ್ ಮಾರುತಗಳ ಚಲನೆ ತಡೆರಹಿತವಾಗಲಿದೆ ನೈರುತ್ನ ಮಾರುತಗಳು ಮಾಲ್ಲೀವ್ನ ಕೊಮೊರಿನ್ ಪ್ರದೇಶ ಅಂಡಮಾನ್ ಮತ್ನು ನಿಕೋಬಾರ್ ದ್ನೀಪಗಳ ಬಳಿಗೆ ಪ್ರವೇಶಿಸಿವೆ